ಜಮ್ಲ ಕಾಶ್ಮೀರದ ಪುಲ್ವಾಮ ಜಿಲ್ಲೆಯಲ್ಲಿ ನಡೆದ ಉಗ್ರರ ದಾಳಿಗೆ ತೀವ್ರ ಖಂಡನೆ ದೆಹಲಿಯಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಒಮ್ತದ ನಿರ್ಣಯ

ಮಲ್ವಾಮ ದಾಳಿಯ ನೋವಿನಿಂದ ಬಿದ್ದ ಶ್ರತಿ ಕಣ್ಣಿರ ಹನಿಯ ಬೆಲೆಗೆ ಪ್ರತೀಕಾರ ತೀರಿಸಿಕೊಳ್ಳದೇ ಬಿಡೆವು ಪ್ರಧಾನಿ ನರೇಂದ್ರ ಮೋದಿ

ಬಹುಕೋಟ ರೂಪಾಯಿ ಮೌಲ್ಡದ ಅಗಸ್ತಾ ವೆಸ್ಟೆಲ್ಡಾಂಡ್ ಹೆಲಿಕಾಪ್ಟರ್ ಖರೀದಿ ಪ್ರಕರಣ ಮಧ್ಯವರ್ತಿ ಕ್ರಿಸ್ಟಿನ್ ಮಿಶೆಲ್ ಜಾಮೀನು ಅರ್ಜಿ ವಜಾ

ಜಮ್ಮ ಕಾಶ್ಮೀರದ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಮತ್ತು ಭದ್ರತೆ ಒದಗಿಸುವಂತೆ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳತ ಪ್ರದೇಶಗಳಿಗೆ ಕೇಂದ್ರದ ಸೂಚನೆ

ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವ ಪ್ರಶ್ನೆಯೇ ಇಲ್ಲ ಇದು ಸರ್ಕಾರದ ದೃಢ ನಿಲುವು ಒಆರ್ಒಎಫ್ ಸಿಬ್ಲಂದಿ ಮೇಲೆ ಮೊನ್ನೆ ನಡೆದ ಉಗ್ರರ ದಾಳಿ ಭಯೋತ್ಪಾದಕರಲ್ಲಿರುವ ಹತಾಶ ಮನೋಭಾವನೆಯನ್ನು ತೋರುತ್ತಿದೆ ಎಂದರು ಶ್ರೀನಗರಕ್ಕೆ ನಿನ್ನೆ ನೀಡಿದ್ದ ಭೇಟಿಯ ಕುರಿತು ಸಭೆಯ ಗಮನಕ್ಕೆ ತಂದ ರಾಜ್ನಾಥ್ ಸಿಂಗ್ ಭಯೋತ್ಪಾದನೆಗೆ ತಾರ್ಕಿಕ ಅಂತ್ವ ಹಾಡಲು ಭದ್ರತಾಪಡೆಗಳು ತಮ್ಮ ಉನ್ನತ ಸಂಕಲ್ಪವನ್ನು ಪುನರುಚ್ಚರಿಸಿವೆ ಭದ್ರತಾಪಡೆ ಯೋಧರ ತ್ವಾಗ ಬಲಿದಾನ ವ್ಯರ್ಥವಾಗಲು ಬಿಡುವ ಪ್ರಕ್ಷೆಯೇ ಇಲ್ಲ ಭಯೋತ್ವಾದನೆಯ ಹುಟ್ಟು ಅಡಗಿಸಲು ಇಡೀ ದೇಶ ಒಗ್ಗಟ್ಟಾಗಿದೆ ಈ ನೆಲದ ಮಣ್ಣಿನಿಂದ ಉಗ್ರವಾದವನ್ನು ಬೇರು ಸಮೇತ ಕಿತ್ತೊಗೆಯಲಾಗುವುದು ರಾಷ್ಷೀಯ ಹಿತಾಸಕ್ತಿ ವಿಷಯದಲ್ಲಿ ಕಾಶ್ಮೀರದಿಂದ ಕನ್ನಾಕುಮಾರಿವರೆಗೆ ಜನರು ಒಗ್ಗಟ್ಟಾಗಿದ್ದಾರೆ ಎಂಬುದನ್ನು ಇವತ್ತಿನ ಸರ್ವಪಕ್ಷ ಸಭೆಯ ಮೂಲಕ ಇಡೀ ಜಾಗತಿಕ ಸಮುದಾಯಕ್ಕೆ ಮಹೋನ್ನತ ಸಂದೇಶ ರವಾನಿಸಲಾಗಿದೆ ಎಂದು ರಾಜ್ನಾಥ್ ಸಿಂಗ್ ತಿಳಿಸಿದರು

ಪುಲ್ವಾಮ ದಾಳಿಯನ್ನು ತೀವ್ರವಾಗಿ ಖಂಡಿಸುವ ಒಮ್ಮತದ ನಿರ್ಣಯವನ್ನು ಸರ್ವಪಕ್ಷ ಸಭೆಯಲ್ಲಿ ತೆಗೆದುಕೊಳ್ಳಲಾಯಿತು ಸಭೆಯ ನಂತರ ಮಾಧ್ಯಮಗಳಿಗೆ ವಿವರ ಬದಗಿಸಿದ ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಭಯೋತ್ವಾದನೆ ವಿರುದ್ದದ ಕೇಂದ್ರ ಸರ್ಕಾರದ ಸಂಘಟಿತ ಹೋರಾಟಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಒಮ್ನತದ ಬೆಂಬಲ ನೀಡಿವೆ ಕಾಂಗ್ರೆಸ್ ನಾಯಕ ಗುಲಾಮ್ ನಬಿ ಆಜಾದ್ ಮಾತನಾಡಿ ದೇಶ ಮತ್ತು ಭದ್ರತಾಪಡೆಗಳ ಸುರಕ್ಷತೆ ಮತ್ತು ಏಕತೆ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದ ಜತೆ ನಿಲ್ಲಲಿದೆ ಭಯೋತ್ಪಾದನೆ ವಿರುದ್ಧದ ಸಮರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ನೀಡಲಿದೆ ಕಾಶ್ವೀರವೇ ಆಗಲಿ ದೇಶದ ಇನ್ನಿತರೆ ಭಾಗವೇ ಆಗಲಿ ದೇಶದ ಭದ್ರತೆಗಾಗಿ ಸರ್ಕಾರವನ್ನು ಬೆಂಬಲಿಸಲಾಗುವುದು ಎಂದು ಆಜಾದ್ ತಿಳಸಿದರು ಪುಲ್ವಾಮದಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದಂತೆ ಚರ್ಚಿಸುವ ಸಲುವಾಗಿ ಪಾಕಿಸ್ತಾನಕ್ಕಾಗಿನ ಭಾರತೀಯ ಹೈ ಕಮೀಷನರ್ ಅಜಯ್ ಬಿಸಾರಿಯಾ ಇಂದು ನವದೆಹಲಿ ತಲುಪಿದ್ದಾರೆ ಅವರು ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಭಾರತ ಸರ್ಕಾರವು ಅಜಯ ಬಿಸಾರಿಯಾ ಅವರನ್ನು ದಾಳಿಗೆ ಸಂಬಂಧಿಸಿದಂತೆ ಚರ್ಚಿಸಲು ಭಾರತಕ್ಕೆ ಬರುವಂತೆ ನಿನ್ನೆ ಕರೆ ನೀಡಿತ್ತು

ಜತೆಗೆ ಕುಟುಂಬ ಸದಸ್ಥರಿಗೆ ಅಗತ್ಯ ಎಲ್ಲಾ ನೆರವು ನೀಡಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ ಇಂದು ಬೆಳಗ್ಗೆ ಹುತಾತ್ನ ಯೋಧರ ಮೃತ ದೇಹಗಳನ್ನು ದೆಹಲಿಯಿಂದ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನಗಳಲ್ಲಿ ತರಲಾಯಿತು ಪಾಟ್ನಾ ಮತ್ತು ಬಾಗಲ್ಪುರ್ ಜಿಲ್ಲೆಯ ಸ್ವಂತ ಗ್ರಾಮಗಳಲ್ಲಿ ಅಂತ್ಯಸಂಸ್ಕಾರ ನೆರವೇರಿತು ತಮಿಳುನಾಡಿನಲ್ಲಿ ಇಬ್ಬರು ಹುತಾತ್ನ ಯೋಧರ ಮೃತ ದೇಹಗಳನ್ನು ತಿರುಚಿ ವಿಮಾನ ನಿಲ್ದಾಣಕ್ಕೆ ತರಲಾಯಿತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಜತೆಗಿದ್ದರು

ಸುಬ್ರಹ್ನಣ್ಣಯನ್ ಅವರ ಮೃತ ದೇಹವನ್ನು ಮಧುರೈ ಏರ್ಪೋರ್ಟ್ಗೆ ರವಾನಿಸಿ ಅಲ್ಲಿಂದ ಟುಟಿಕೊರಿನ್ ಜಿಲ್ಲೆಯ ಸ್ವಗ್ರಾಮಕ್ಕೆ ಕಳುಹಿಸಲಾಯಿತು

ಗುರು ಅವರ ಪಾರ್ಥಿವ ಶರೀರವನ್ನು ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಸಾಗಿಸಿ ಅಲ್ಲಿಂದ ವಾಹನದ ಮೂಲಕ ಮಂಡ್ನ ಜಿಲ್ಲೆಯ ಮದ್ದೂರು ತಾಲ್ಲೂಕಿನ ಗುಡಿಗೆರೆಗೆ ಕಳುಹಿಸಲಾಯಿತು ಹುತಾತ್ನ ಯೋಧ ಗುರು ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಕೆ

ದೊಡ್ಡಿಯ ಮೆಳ್ದಹಳ್ಳ ಹೆಬ್ಲಾಳ ಬಳಿ ನಡೆಯುತ್ತಿದೆ ಕೇಂದ್ರ ಸಚಿವ ಡಿ

ಸದಾನಂದಗೌಡ ಕರ್ನಾಟಕ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರಾಜ್ಯ ಸರ್ಕಾರದ ಹಲವು ಸಚಿವರು ಮತ್ತು ಗಣ್ಣರು ಅಂತ್ಯಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ ಕುಟುಂಬ ಸದಸ್ನರು ಸಂಬಂಧಿಕರು ಸೇರಿದಂತೆ ಅಪಾರ ಸಾರ್ವಜನಿಕರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಗುರು ಪಾರ್ಥಿವ ಶರೀರದ ಅಂತ್ಯ ಸಂಸ್ತಾರ ನೆರವೇರಲಿದೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಯೋಧರ ವಾಹನದ ಮೇಲೆ ನಡೆದ ಉಗ್ರರ ದಾಳಿಯನ್ನು ಪ್ರಸಾರ ಭಾರತಿ ಮಂಡಳಿ ತೀವ್ರವಾಗಿ ಖಂಡಿಸಿದೆ

ಪ್ರಸಾರ ಭಾರತಿ ಮಂಡಳಿ ಅಧ್ಯಕ್ಷ ಡಾ ಸೂರ್ಯ ಪ್ರಕಾಶ್ ಸಿಆರ್ಪಿಎಫ್ ಯೋಧರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಟ್ರೀಟ್ ಮಾಡಿದ್ಗಾರೆ

ಮಹಾರಾಪ್ಲದ ಧುರೆ ಜಿಲ್ಲೆಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಶತ್ರುಗಳನ್ನು ಹೇಗೆ ಸದೆಬಡಿಯಬೇಕು ಎಂಬುದನ್ನು ಭಾರತೀಯ ಸೇನಾಪಡೆ ಯೋಧರು ಈ ಹಿಂದೆ ತೋರಿಸಿದ್ದಾರೆ ನವಭಾರತದ ನೀತಿಯು ಇದೇ ಆಗಿದೆ ಹಾಗಾಗಿ ಪುಲ್ವಾಮ ದಾಳಿಕೋರರನ್ನು ಹೇಗೆ ಎದುರಿಸಬೇಕು ಎಂಬುದು ನಮ್ನ ಯೋಧರಿಗೆ ನಿಖರವಾಗಿ ಗೊತ್ತಿದೆ ಇದು ಅಶ್ರುತರ್ಪಣೆಯ ಸಮಯ ಮುಂದೆ ನಮ್ನ ಪಡೆಗಳು ತಕ್ಕ ಉತ್ತರ ನೀಡಲಿವೆ ಎಂದು ಪ್ರಧಾನಿ ತಿಳಿಸಿದರು

ಸಿಬಿಐ ಮತ್ತು ಜಾರಿನಿರ್ದೇಶನಾಲಯ ಸಲ್ಲಿಸಿರುವ ಆರೋಪ ಪಟ್ಷಯ ವಿಚಾರಣೆ ನಡೆಸುತ್ತಿರುವ ವಿಶೇಷ ನ್ಹಾಯಾಲಯದ ನ್ಹಾಯಾಧೀಶ ಅರವಿಂದ್ ಕುಮಾರ್ ಅವರು ಮಿಶೆಲ್ ಅವರ ಜಾಮೀನು ಮನವಿಯನ್ನು ತಿರಸ್ತರಿಸಿದರು

ದೇಶದ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಜಮ್ಮ ಕಾಶ್ಲೀರ ಮೂಲದ ವಿದ್ವಾರ್ಥಿಗಳಗೆ ಎಲ್ಲಾ ಭದ್ರತೆ ಒದಗಿಸಬೇಕು ಎಂದು ಕೇಂದ್ರ ತಾಕೀತು ಮಾಡಿದೆ ಗ್ಬಹ ಸಚಿವ ರಾಜ್ನಾಥ್ ಒಂಗ್ ಅವರು ದೆಹಲಿಯಲ್ಲಿಂದು ನಡೆಸಿದ ಸರ್ವಪಕ್ಷಗಳ ಸಭೆಯ ನಂತರ ಎಲ್ಲಾ ರಾಜ್ಲಗಳಿಗೆ ಈ ಸಲಹಾಸೂಚಿ ಹೊರಬಿದ್ದಿದೆ ದೇಶದ ನಾನಾ ಕಡೆ ನೆಲೆಸಿರುವ ಕಾಶ್ನೀರಿ ಜನರು ಮತ್ತು ವಿದ್ಯಾರ್ಥಿಗಳಿಗೆ ಬೆದರಿಕೆಗಳು ಬರುತ್ತಿವೆ ಎಂಬ ವರದಿಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ

ರಾಜ್ಞಸರ್ಕಾರದ ಪರವಾಗಿ ಪ್ರವಾಸೋದ್ದಮ ಸಚಿವ ವಿಶ್ವೇಂದ್ರ ಸಿಂಗ್ ಅವರು ಗುರ್ಜಾರ್ ಸಮುದಾಯದ ನಾಯಕ ಕಿರೋಡಿ ಸಿಂಗ್ ಬೇನ್ಸ್ಲಾ ಜತೆ ಮಾತುಕತೆ ನಡೆಸಿ ಮೀಸಲಾತಿ ಮಾನದಂಡದ ಕರಡನ್ನು ನೀಡಿದ್ದರಿಂದ ಅವರು ಮುಷ್ತರ ಹಿಂತೆಗೆದುಕೊಂಡಿದ್ದಾರೆ ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ಅವರು ನಾಳೆ ಹರಿಯಾಣಕ್ಕೆ ಭೇಟ ನೀಡಲಿದ್ದಾರೆ

ಈ ಕಾರ್ಯಕ್ರಮದಲ್ಲಿ ಅವರು ಹರಿಯಾಣ ಕಿಸಾನ್ ರತ್ನ ಪುರಸ್ನಾರ ಮತ್ತು ಹರಿಯಾಣ ಕೃಷಿ ರತ್ನ ಪುರಸ್ತಾರ ಪ್ರದಾನ ಮಾಡಲಿದ್ದಾರೆ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ನಿನ್ನೆ ಅಮೆರಿಕದ ರಾಷ್ಷೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ಲನ್ ಅವರಿಗೆ ದೂರವಾಣಿ ಕರೆ ಮಾಡಿ ಪುಲ್ವಾಮ ದಾಳಿ ಘಟನೆ ಕುರಿತು ಮಾತುಕತೆ ನಡೆಸಿದರು ಗಡಿಯಾಚೆಗಿನ ಭಯೋತ್ವಾದನೆ ವಿರುದ್ದ ಭಾರತ ನಡೆಸುತ್ತಿರುವ ಹೋರಾಟಗಳಿಗೆ ಅಮೆರಿಕದ ಸಂಪೂರ್ಣ ಬೆಂಬಲವಿದೆ ಎಂದು ಬೋಲ್ಟನ್ ಭರವಸೆ ನೀಡಿದ್ದಾರೆ ಪುಲ್ವಾಮ ದಾಳಕೋರರನ್ನು ಪತ್ತೆ ಹಚ್ಚಲು ಅಮೆರಿಕ ಭಾರತಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ವಿಶ್ವಸಂಸ್ವೆಯ ನಿರ್ಣಯದಂತೆ ಜೈಷೆ ಮೊಹಮದ್ ಉಗ್ರ ಸಂಘಟನೆಯ ನಾಯಕ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ಪಾದಕ ಎಂದು ಘೋಷಿಸಲು ಇರುವ ಎಲ್ಲಾ ಅಡೆತಡೆಗಳನ್ನು ಪಾಕಿಸ್ತಾನ ನಿವಾರಿಸಬೇಕೆಂದು ಉಭಯನಾಯಕರು ಮಾತುಕತೆ ವೇಳೆ ಒತ್ತಾಯಿಸಿದ್ದಾರೆ

ಪ್ರಣಾವ್ ಜೆರಿ ಚೋಪ್ರಾ ಮತ್ತು ಚಿರಾಗ್ ಶೆಟ್ಟಿ ಚೋಡಿಯು ಡಬಲ್ಸ್ ಟೈಟಲ್ ಗೆದ್ದುಕೊಂಡಿದೆ